ಪ್ರಜಾಪ್ರಭುತ್ವಕ್ಕೆ ಪರಿವರ್ತಿತವಾಗುತ್ತಿರುವ ಮ್ಯಾನ್ಮಾರ್ ದೇಶಕ್ಕೆ ಸವಾಲುಗಳನ್ನು

ರಾಜಭವನದಲ್ಲಿ ನಡೆಯಲಿರುವ ಈ ಪ್ರಮಾಣವಚನ ಸಮಾರಂಭದಲ್ಲಿ ಇನ್ನೂ ಕೆಲವು ಸಚಿವರುಗಳು ಸಹ ಪ್ರಮಾಣವಚನವನ್ನು ಸ್ವೀಕರಿಸಲಿದ್ದಾರೆ ನಿನ್ನೆ ಮಧ್ಯಾಹ್ವ ನಡೆದ ಟಿಆರ್ಎಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚಂದ್ರಶೇಖರ ರಾವ್ ಪತ್ರಕರ್ತರಿಗೆ ಈ ಮಾಹಿತಿ ನೀಡಿದರು ಶಾಸಕಾಂಗ ಪಕ್ಷದ ನಾಯಕರಾಗಿ ಚಂದ್ರಶೇಖರ ರಾವ್ ಅವರು ಆಯ್ಲೆ ಯಾಗಿದ್ದಾರೆ ಎಂದು ಟಿಆರ್ಎಸ್ನ ಮುಖಂಡರು ರಾಜ್ಯಪಾಲ ಇ

ನರಸಿಂಹನ್ ಅವರಿಗೆ ಪತ್ರ ಸಲ್ತಿಸಿದ್ದಾರೆ

ನಿನ್ನೆ ರಾತ್ರಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೇಂದ್ರದ ಮಾಜಿ ಸಚಿವ ಹಾಗೂ ಶಾಸಕ ಚರಣದಾಸ್ ಮಹಾಂತ್ ಈ ನಿರ್ಣಯ ಪ್ರಕಟಿಸಿದರು ನಂತರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ತಾಮರ್ ದ್ವಾಜ್ ಸಾಹು ಅವರು ಒಕ್ಕಣಿಗೆ ಸಮ್ಮತಿ ಸೂಚಿಸಿದರು

ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪಿ ಎಲ್ ಪುನಿಯಾ ಕಾರ್ಯದರ್ಶಿ ಚಂದನ್ ಯಾದವ್ ಡಾ ಅರುಮ್ ಓರಂ ಮತ್ತಿತರರು ಹಾಜರಿದ್ದರು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಲ್ದಿಕಾರ್ಜುನ ಖರ್ಗೆ ಹೈಕಮಾಂಡ್ಗೆ ಶಾಸಕಾಂಗ ಪಕ್ಷದ ನಿರ್ಣಯವನ್ನು ತಿಳಿಸುವುದಾಗಿ ಹೇಳಿದರು

ಯಾನ್ಗಾನ್ನಲ್ಲಿನ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ರಾಮ್ನಾಥ್ ಕೋವಿಂದ್ ಮ್ಯಾನ್ಮಾರ್ನ ಐಕ್ಯತೆ ಮತ್ತು ಸಮಗ್ರತೆಯನ್ನು ಭಾರತ ಗೌರವಿಸುತ್ತದೆ ಎಂದರು ಉಭಯ ದೇಶಗಳ ನಡುವಿನ ಶಾಂತಿ ಮಾತುಕತೆಗೆ ಭಾರತದ ಪೂರ್ಣ ಬೆಂಬಲ ನೀಡಲಿದೆ ಎಂದ ಅವರು ಭಯೋತ್ವಾದನೆ ಮತ್ತು ಗಂಭೀರ ಅತಿರೇಕತೆ ಮಾನುಕುಲಕ್ಕಿರುವ ದೊಡ್ಡ ಅಪಾಯ ಎಂದರು

ಅಂಟಾರ್ಟಿಕಾದ ವಿನ್ಪನ್ ಪರ್ವತಾರೋಹಣ ನಡೆಸಲಿರುವ ಅರುಣಿಮಾ ಸಿನ್ಹಾ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿವರ್ಣ ಧ್ವಜ ನೀಡಿದ್ದಾರೆ

ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದ ಅರುಣಿಮಾ ತಮ್ಮ ಮುಂದಿನ ಪರ್ವತಾರೋಹಣ ಬಗ್ಗೆ ವಿವರಿಸಿದರು ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪ್ರಧಾನಿ ಮುಂದಿನ ಸಾಹಸಗಳಿಗೆ ಶುಭ ಕೋರಿದರು

ಹದಿಹರೆಯದವರ ಬಗ್ಗೆ ಗಮನ ಹರಿಸಿ ಅವರ ಆರೋಗ್ಯ ರಕ್ಷಣೆಗೆ ಪೂರ್ಣಪ್ರಮಾಣದ ಕಾರ್ಯಕ್ರಮ ರೂಪಿಸಿದ ಮೊದಲ ದೇಶ ಭಾರತ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಕೌಶಲ್ಯ ವರ್ಧನೆ ಮತ್ತು ತರಬೇತಿ ಕಾರ್ಯಕ್ರಮ ಔಷಧ ಮತ್ತು ಲಸಿಕೆ ನೀಡುವಿಕೆ ಜ್ಞಾನ ವರ್ಗಾವಣೆ ಕಾರ್ಯಕ್ರಮಗಳ ಮೂಲಕ ಅಭಿವೃದ್ದಿಯ ಗುರಿಗಳನ್ನು ಹೊಂದಿರುವ ನೆರೆ ರಾಷ್ಟ್ರಗಳಿಗೆ ಸಹಾಯ ಹಸ್ತ ಚಾಚಲು ಭಾರತ ಸಿದ್ದವಿದೆ ಎಂದು ಮೋದಿ ಹೇಳಿದ್ದಾರೆ ನಾಗರಿಕರ ನಡುವೆ ಸಮುದಾಯಗಳ ನಡುವೆ ಮತ್ತು ದೇಶಗಳ ನಡುವೆ ಸಂಬಂಧಗಳ ಬಲವರ್ಧನೆ ಅಗತ್ಯ ಎಂದು ಮೋದಿ ಪ್ರತಿಪಾದಿಸಿ ಪಾಲುದಾರಿಕೆ ಮೂಲಕ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯ ಎಂದರು ನವದೆಹಲಿಯಲ್ಲಿ ನಿನ್ನೆ ನಾಲ್ಕನೇ ಪಾಲುದಾರರ ವೇದಿಕೆ ಪಾರ್ಟ್ನರ್ವ್ ಫೋರಂ ಉದ್ಘಾಟಿಸಿ ಮಾತನಾಡಿದ ಮೋದಿ ತಾಯಿಯ ಆರೋಗ್ಯ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮಕ್ಕ ಳ ಆರೋಗ್ಯ ಭವಿಷ್ಯದ ಆರೋಗ್ಯದ ಸಂಕೇತ ಎಂದರು ಸಹಸ್ರಮಾನದ ಅಭಿವೃದ್ದಿ ಗುರಿಗಳ ಒಪ್ಪಂದವಾದ ಸಂದರ್ಭದಲ್ಲಿ ಭಾರತದಲ್ಲಿ ಮಹಿಳಿ ಮತ್ತು ಮಕ್ಕಳ ಮರಣ ಪ್ರಮಾಣ ವಿಶ್ವದಲ್ಲೇ ಅತಿ ಹೆಚ್ಚಿತ್ತು

ಜನರ ಅಭಿವೃದ್ದಿಗಾಗಿ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದ್ದು ಮಕ್ಕಳು ಮತ್ತು ಯುವಕರು ಸರ್ಕಾರದ ನೀತಿ ನಿರೂಪಣೆಯ ಮುಖ್ಯ ಭಾಗವಾಗಿರುವುದಾಗಿ ಅವರು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದ ಮೂರನೆಯ ದಿನವಾದ ನಿನ್ನೆ ವಿಧಾನಸಭೆಯಲ್ಲಿ ಹಲವು ವಿಧೇಯಕಗಳು ಮಂಡನೆಯಾದವು ಬರ ಪರಿಸ್ದಿತಿ ಕುರಿತು ಚರ್ಚೆ ನಡೆಯಿತು ಇಂದಿನ ಕಲಾಪದಲ್ಲಿ ಕೃಷಿ ಸಾಲ ಮನ್ನಾ ಕುರಿತು ಚರ್ಚೆ ನಡೆಯಲಿದೆ

ಬೆಂಗಳೂರು ಮಹಾನಗರ ಪಾಲಿಕೆಯ ಹದಿನೇಳನೇ ವಾರ್ಡ್ನ ಕಸದ ಗುತ್ತಿಗೆ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಆರೋಪದ ಸಮಗ್ರ ತನಿಖೆಯನ್ನು ಭ್ರಷ್ವಾಚಾರ ನಿಗ್ರಹ ದಳಕ್ಕೆ ವಹಿಸಲಾಗಿದೆ ಎಂದು ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ ನಿನ್ನೆ ಪ್ರಶ್ನೋತ್ತರ ವೇಳಿಯಲ್ಲಿ ಸದನಕ್ಕೆ ತಿಳಿಸಿದರು ರಾಜ್ಯದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿವೇಶಗಳನ್ನು ರಚಿಸಿ ಮಾರಾಟ ಮಾಡುವ ಮುನ್ನ ನಗರಾಭಿವೃದ್ದಿ ಇಲಾಖಾ ವ್ಯಾಪ್ತಿಯ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವುದನ್ನು ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನಗರಾಭಿವ್ವದ್ದಿ ಮತ್ತು ವಸತಿ ಸಚಿವರಾದ ಯು

ಖಾದರ್ ತಿಳಿಸಿದ್ದಾರೆ ಚಿಕ್ಕ ಮಗಳೂರು ಜಿಲ್ಲೆ ಪಶ್ಚಿಮಘಟ್ನ ಶ್ರೇಣಿಯು ಅರಣ್ಯ ಪ್ರದೇಶಗಳನ್ನು ಒಳಗೊಂಡಿದ್ದು ಇವುಗಳನ್ನು ಸಕ್ರಮಗೊಳಿಸುವಂತೆ ಕೋರಲಾಗಿರುವ ಸರ್ವೇನಂಬರ್ಗಳಲ್ಲಿ ಭಾಗಶಃ ಅರಣ್ಯ ಕಂದಾಯ ಭೂಮಿ ಇದೆ ಹಾಗಾಗಿ ಅರಣ್ಯ ಮತ್ತು ಕಂದಾಯ ಇಲಾಖೆಯಿಂದ ಜಂಟಿ ಸರ್ವೇ ನಡೆಸಿ ಅರಣ್ಯ ಮತ್ತು ಕಂದಾಯ ಭೂಮಿಯನ್ನು ಪ್ರತ್ನೇಕಿಸಲು ಕ್ರಮ ಕ್ವೆಗೊಳ್ಳಲಾಗುತ್ತಿದೆ ಎಂದು ಕಂದಾಯ ಸಚಿವ ಆರ್

ದೇಶಪಾಡೆ ವಿಧಾನಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ತಿಳಿಸಿದ್ದಾರೆ ಆಂಧ್ರ ಪ್ರದೇಶದ ತಿರುಮಲದಲ್ಲಿ ರಾಜ್ಯದ ಯಾತ್ರಿಕರಿಗೆ ಸೌಕರ್ಯ ಒದಗಿಸುವ ಸಂಬಂಧ ಸಾಕಷ್ಟು ಬದಲಾವಣೆಗಳನ್ನು ತರಲಾಗಿದ್ದು ಸದ್ಯದಲ್ಲೇ ಮುಖ್ಯಮಂತಿ ಎಚ್

ಕುಮಾರಸ್ಲಾಮಿಯವರೊಂದಿಗೆ ಸಭೆ ನಡೆಸಿ ಹೆಚ್ಚಿನ ಸೌಕರ್ಯಗಳನ್ನು ಒದಿಸಲಾಗುವುದು ಎಂದು ಮುಜರಾಯಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಪರಿಷತ್ಗೆ ನಿನ್ನೆ ತಿಳಿಸಿದ್ದಾರೆ

ತೆರೇಸಾ ಮೇ ವಿಶ್ವಾಸ ಮತ ಸೋತಿದ್ದರೆ ಪಕ್ಷದ ನಾಯಕತ್ವ ಸ್ಥಾನ ಹಾಗೂ ಪ್ರಧಾನಿ ಹುದ್ದೆಯಿಂದ ಇಳಿಯಬೇಕಿತ್ತು ಈಗ ಇನ್ನೂ ಒಂದು ವರ್ಷ ಮತ್ತೆ ವಿಶ್ವಾಸಮತ ಸಾಬೀತು ಪಡಿಸುವ ಅಗತ್ಯವಿರುವುದಿಲ್ಲ ನಂತರ ಮಾಧ್ಯಮ ಹೇಳಿಕೆ ನೀಡಿದ ಅವರು ಇಂದು ಬ್ರುಸೆಲ್ಸ್ಗೆ ತೆರಳಿ ಬ್ರೆಕ್ಸಿಟ್ ಒಪ್ವಂದ ಕುರಿತಂತೆ ಕಾನೂನು ಮತ್ತು ರಾಜಕೀಯ ಭರವಸೆಗಳನ್ನು ಪಡೆಯುವುದಾಗಿ ಹೇಳಿದರು

ಪ್ರವಾಸಿ ಭಾರತೀಯ ದಿವಸ್ ನಲ್ಲಿ ಭಾಗಿಯಾಗಲು ವಾರಣಾಸಿಗೆ ಆಗಮಿಸಲಿರುವ ಯಾತ್ರಿಕರಿಗೆ ನೆರವಾಗಲು ನವದೆಹಲಿಯಿಂದ ಅಲಹಾಬಾದ್ಗೆ ನಾಲ್ಕರಿಂದ ಐದು ವಿಶೇಷ ರೈಲುಗಳ ವ್ಯವಸ್ಥೆ ಮಾಡಲು ಸಹ ನಿರ್ಧರಸಿಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ಅಸ್ಪಾಂನ ರಾಷ್ಟ್ರೀಯ ನಾಗರೀಕ ನೋಂದಣಿ ಎನ್ ಆರ್ ಸಿ ಗೆ ಆಕ್ಷೇಪ ಸಲ್ಲಿಸುವ ಕೊನೆ ದಿನವನ್ನು ಸುಪ್ರೀಂಕೋರ್ಟ್ ಈ ತಿಂಗಳಾಂತ್ಯದವರೆಗೆ ವಿಸ್ತರಿ ಸಿದೆ

ಇಂದು ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ನೆದರ್ಲ್ಯಾಂಡ್ ಮುಖಾಮುಖಿಯಾದರೆ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಜರ್ಮನಿ ಸೆಣಸಲಿವೆ